ವಿವಿಧ ಸಾಲ ವಸೂಲಾತಿ ನ್ಯಾಯಮಂಡಳಿ ಡಿಆರ್ಟಿಎಸ್ಗಳಲ್ಲಿ ಬಾಕಿ ಉಳಿದಿರುವ ತಕರಾರುಗಳನ್ನು ಇತ್ಯರ್ಥಪಡಿಸಲು ಮಸೂದೆಯ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ ನೇರ ತೆರಿಗೆಗೆ ಸಂಬಂಧಿಸಿದಂತೆ ತಕರಾರುಗಳ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಮಸೂದೆಯನ್ನು ಈ ತಿಂಗಳ ಆರಂಭದಲ್ಲಿ ಲೋಕಸಭೆಯಲ್ಲಿ ಮಂಡಿಸಲಾಗಿತ್ತು ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ಕೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ತೆರಿಗೆ ವಿವಾದಗಳಿಗೆ ಪರಿಷಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಮಸೂದೆಯನ್ನು ರೂಪಿಸಲಾಗಿದೆ ದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಡಿಆರ್ಟಗಳಲ್ಲಿ ಬಾಕಿ ಉಳಿದಿರುವ ವಿವಾದಗಳನ್ನು ಇತ್ಕರ್ಥಪಡಿಸುವ ಅಂಶಗಳನ್ನು ಮಸೂದೆ ವ್ಯಾಪ್ತಿಗೆ ತರಲಾಗಿದೆ ಎಂದರು

ಸುರಕ್ಷಿತ ಹಾಗೂ ಪರಿಣಾಮಕಾರಿ ಕೀಟನಾಶಕಗಳು ರೈತರಿಗೆ ದೊರೆಯಬೇಕು ಎಂಬ ಉದ್ದೇಶದಿಂದ ಈ ಮಸೂದೆಯನ್ನು ರೂಪಿಸಲಾಗಿದೆ ಸಂಸತ್ತಿನ ಬಜೆಟ್ ಅಧಿವೇಶನದ ದ್ವಿತೀಯಾರ್ಧದಲ್ಲಿ ಮಸೂದೆಯನ್ನು ಮಂಡಿಸಲಾಗುವುದೆಂದು ಜಾವಡೇಕರ್ ತಿಳಿಸಿದರು ಪ್ರಮುಖ ಬಂದರುಗಳ ಮಸೂದೆಗೂ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ

ಅತಿ ಗಣ್ಠರಿಗೆ ಭಾರತ ಸ್ಕರಣೀಯ ಸ್ವಾಗತ ನೀಡಲಿದೆ ಎಂದು ಮೋದಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಟ್ರಂಪ್ ಅವರ ಈ ಭೇಟಿಗೆ ವಿಶೇಷ ಮಪತ್ವವಿದೆ ಮತ್ತು ಭಾರತ ಆಮೆರಿಕ ಸ್ನೇಪ ಸಂಬಂಧವನ್ನು ಮತ್ತಷ್ಟು ಗಟ್ಟಗೊಳಿಸಲು ಇದು ಸಪಕಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಪ್ರಜಾಪ್ರಭುತ್ವ ಮತ್ತು ಬಹುತ್ವ ವಿಚಾರದಲ್ಲಿ ಭಾರತ ಅಮೆರಿಕ ಸಮಾನ ಚೆಂತನೆ ಪಾಗೂ ಬದ್ಧತೆಯನ್ನು ಹೊಂದಿವೆ ಎಂದು ನರೇಂದ್ರ ಮೋದಿ ತಿಳಿಸಿದ್ದಾರೆ ಪಲವಾರು ಮಹತ್ವದ ವಿಚಾರಗಳಲ್ಲಿ ಉಭಯದೇಶಗಳು ಪರಸ್ಪರ ಸಹಕಾರ ನೀಡುತ್ತಿವೆ ಭಾರತ ಪಾಗೂ ಅಮೆರಿಕ ನಡುವೆ ಸ್ನೇಪ ಬಾಂಧವ್ಕ ವೃದ್ಧಿಗೆ ಪ್ರಯತ್ನಿಸುತ್ತಿವೆ ಎಂದು ಅವರು ಹೇಳಿದ್ದಾರೆ

ಮಣೆಯಲ್ಲಿಂದು ರಾಷ್ಟೀಯ ಬ್ಯಾಂಕ್ ನಿರ್ವಹಣಾ ಸಂಸ್ಥೆ ಎನ್ಐಬಿಎಂನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇಂತಪ ಸುರಕ್ಷಿತಾ ್ರಮಗಳಿಂದ ದೇಶದ ಅರ್ಥಿಕ ವ್ನವಸ್ಥೆ ಹೆಚ್ಚು ವಿಶ್ವಾಸಾರ್ಹವಾಗಲಿದೆ ಮತ್ತು ಬ್ಬಾಂಕಿಂಗ್ ವಲಯದಲ್ಲಿ ಸ್ಟಿರತೆ ಕಾಯ್ದುಕೊಳ್ಳಲು ಸಪಕಾರಿಯಾಗಲಿದೆ ಎಂದು ಹೇಳಿದರು

ಜರ್ಮನಿ ಕೆನಡಾ ಪ್ರಾನ್ಸ್ ನ್ಯೂಜಿಲೆಂಡ್ ಮೆಕ್ಸಕೋ ಇಟಲಿ ಅಫ್ರಾನಿಸ್ತಾನ ಆಸ್ಲೇಲಿಯಾ ಉಜ್ಲೇಕಿಸ್ತಾನ ಮೋಲೆಂಡ್ ಹಾಗೂ ಐರೋಪ್ನ ಒಕ್ಕೂಟದ ರಾಯಭಾರಿಗಳು ನಿಯೋಗದಲ್ಲಿದ್ದಾರೆ ಗುಂಮಗಳೊಂದಿಗೆ ನಿಯೋಗ ಸಂವಾದ ನಡೆಸುತ್ತಿದೆ ಇದಾದ ನಂತರ ಉತ್ತರ ಕಾಶ್ಮೀರದ ಬಾರಾಮುಲ್ಲಾ ನಗರಕ್ಕೆ ನಿಯೋಗ ಭೇಟಿ ನೀಡುವ ಉದ್ಲೇಶ ಹೊಂದಿತ್ತಾದರೂ ಪ್ರತಿಕೂಲ ಪವಾಮಾನದಿಂದ ಈ ಕಾರ್ಯಕ್ರಮ ರದ್ಗಾಗಿದೆ ನಿಯೋಗ ನಾಳೆ ಜಮ್ಮವಿಗೆ ಭೇಟಿ ನೀಡಲಿದ್ದು ಲೆಫ್ಟಿನೆಂಟ್ ಗವರ್ನರ್ ಗಿರೀಶ್ಚಂದ್ರ ಮುರ್ಮು ಪಾಗೂ ಉನ್ನತಾಧಿಕಾರಿಗಳನ್ನು ಭೇಟಿ ಮಾಡಲಿದೆ

ವೆಂಕಯ್ನನಾಯ್ಲು ನವದೆಹಲಿಯಲ್ಲಿಂದು ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಉಪಾಧಕ್ಷ ಡ್ಲಾಂಗ್ ಥೈ ಗಾಕ್ ಅವರೊಂದಿಗೆ ದ್ವಿಪಕ್ಷೀಯ ನಿಯೋಗ ಮಟ್ಲದ ಮಾತುಕತೆ ನಡೆಸಿದರು ವಿಯೆಟ್ನಾಂ ಉಪಾಧ್ಯಕ್ಷ ಮೂರು ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ದೆಹಲಿಗೆ ಆಗಮಿಸಿದ್ದಾರೆ ಡ್ವಾಂಗ್ ಥೈ ಅವರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರೊಂದಿಗೆ ಸಹ ಮಾತುಕತೆ ನಡೆಸಲಿದ್ದಾರೆ ವಿಯೆಟ್ನಾಂ ಉಪಾಧ್ಯಕ್ಷರು ನಾಳೆ ಬೊಧ್ಗಯಾಗೆ ಭೇಟಿ ನೀಡುವ ಕಾರ್ಯಕ್ರಮವಿದೆ

ಕೇಜ್ರವಾಲ್ ತಮ್ನ ಅಧಿಕ್ಷತ ನಿವಾಸದಲ್ಲಿ ಶಾಸಕರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರನ್ನೇ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ತೆ ಮಾಡಿಕೊಳ್ಳಲಾಗಿದೆ

ಇದಕ್ಕೂ ಮುನ್ನ ಕೇಜ್ರವಾಲ್ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್ ಅವರನ್ನು ರಾಜ್ನಿವಾಸ್ನಲ್ಲಿ ಭೇಟಿ ಮಾಡಿದರು

ಕೇಂದ್ರ ಸಿಬ್ಬಂದಿ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಖಾತೆ ಸಚಿವ ಡಾ ಜೀತೇಂದ್ರ ಸಿಂಗ್ ನವದೆಪಲಿಯಲ್ಲಿಂದು ಇ ಆಫೀಸ್ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಸಚಿವರು ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ಮತ್ತು ನಿಗಾ ವ್ಯವಸ್ಥೆ ಶಿಪಿಜಿಆರ್ಎಂಎಸ್ಗೂ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಸಚಿವರು ಸರ್ಕಾರಿ ಇಲಾಖೆಗಳ ವಿರುದ್ಧ ಸಾರ್ವಜನಿಕರ ಕುಂದುಕೊರತೆಗಳ ಪ್ರಮಾಣದಲ್ಲಿ ಗಣನೀಯ ಹೆಚ್ಚಳವಾಗಿದೆ

ಸರ್ಕಾರದ ಜವಾಬ್ದಾರಿಯುತ ಮತ್ತು ಪ್ರಾಮಾಣಿಕ ಸ್ಪಂದನದಿಂದ ಇದು ಸಾಧ್ಯವಾಗಿದೆ ಎಂದು ಹೇಳಿದರು ದೆಹಲಿಯಲ್ಲಿ ನಾಳೆಯಿಂದ ಎರಡು ದಿನಗಳ ಕಾಲ ನಡೆಯಲಿರುವ ಮಾದಕ ದ್ರವ್ತ ಕಳ್ಳಸಾಗಣೆಗೆ ಕಡಿವಾಣ ಪಾಕುವ ಉದ್ದೇಶದ ಬಿಮ್ಸ್ಟೆಕ್ ಪಾಲುದಾರ ರಾಷ್ಟಗಳ ಸಮಾವೇಶವನ್ನು ಕೇಂದ್ರ ಗೃಪ ಸಚಿವ ಅಮಿತ್ ಷಾ ಉದ್ಘಾಟಿಸಲಿದ್ದಾರೆ

ಮಾದಕ ದ್ರವ್ಯ ಕಳ್ಳಸಾಗಣೆಯಿಂದ ಎದುರಾಗಿರುವ ಬೆದರಿಕೆಗಳನ್ನು ಸಮರ್ಥವಾಗಿ ಎದುರಿಸುವ ಕುರಿತು ಚರ್ಚಿಸಲು ಬಿಮ್ಸ್ಟೆಕ್ ಸದಸ್ಕ ರಾಷ್ಟಗಳಿಗೆ ಈ ಸಮಾವೇಶ ವೇದಿಕೆಯಾಗಲಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಬಿಮ್ಸ್ಟಕ್ ಗರಾಷ್ಟಗಳನ್ನೊಳಗೊಂಡ ಪ್ರಾದೇಶಿಕ ಸಂಘಟನೆಯಾಗಿದ್ದು ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತಿರುವ ರಾಷ್ಟಗಳಾದ ಭಾರತದ ಬಾಂಗ್ಲಾದೇಶ ಭೂತಾನ್ ಮ್ಯಾನ್ಮಾರ್ ನೇಪಾಳ ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ಇದರ ಸದಸ್ಯ ದೇಶಗಳಾಗಿವೆ ಆರೋಗ್ಕಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿಯೊಂದು ಶಾಲೆಯ ಇಬ್ಬರು ಶಿಕ್ಷಕರನ್ನು ಆರೋಗ್ಕ ಮತ್ತು ಕ್ಷೇಮ ರಾಯಭಾರಿಗಳನ್ನಾಗಿ ಮಾಡಲಾಗುವುದು ಆಯುಷ್ಮಾನ್ ಭಾರತ್ ಯೋಜನೆಯಡಿ ರೂಪುಗೊಂಡಿರುವ ಶಾಲಾ ಆರೋಗ್ಯ ಮತ್ತು ಕ್ಷೇಮ ರಾಯಭಾರಿ ಕಾರ್ಯಕ್ರಮಕ್ಕೆ ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ಮಾನವ ಸಂಪನ್ಮೂಲ ಅಭಿವೃದ್ಧಿಸಚಿವ ರಮೇಶ್ ಮೋಬ್ರಿಯಾಲ್ ನಿಶಾಂಕ್ ಮತ್ತು ಆರೋಗ್ಯ ಖಾತೆ ರಾಜ್ಯ ಸಚಿವ ಅಶ್ವಿನಿ ಕುಮಾರ್ ಚೌಬೆ ದೆಹಲಿಯಲ್ಲಿಂದು ಜಂಟಿಯಾಗಿ ಚಾಲನೆ ನೀಡಿದರು

ಡಬ್ಲ್ಯೂಜ್ಓ ಮುಖ್ಯಸ್ಥ ಡಾ ಟೆಡ್ರೋಸ್ ಅಧಾನೋಮ್ ಗೇಬ್ರಿಯಾಸ್ ಜನಿವಾದಲ್ಲಿಂದು ಹೊಸ ಪೆಸರು ನೀಡಿದರು ಚೀನಾದಲ್ಲಿ ಈ ಮಾರಣಾಂತಿಕ ಸೋಂಕಿನಿಂದ ಮೃತಪಟ್ಟವರ ಸಂಬ್ಕೆ ಒಂದು ಸಾವಿರ ದಾಟಿರುವುದು ಹಾಗೂ ಹತ್ತಾರು ಸಾವಿರ ಜನರಲ್ಲಿ ಈ ಸೋಂಕು ಖಚಿತಪಟ್ಟಿದೆ